ಮತ್ತು ವ್ಯಾಪಾರಿಗಳಿಗೂ ದೊರೆಯಲಿದೆ ಪಿಂಚಣೆ

ದೆಹಲಿಯಲ್ಲಿ ಇಂದು ಬೆಳಗ್ಗೆ ನೂತನ ಚುನಾಯಿತ ಕಾಂಗ್ರೆಸ್ ಸಂಸದರ ಸಭೆ ಕಾಂಗ್ರೆಸ್ ಸಂಸದೀಯ ನಾಯಕರಾಗಿ ಸೋನಿಯಾಗಾಂಧಿ ಆಯ್ಲೆ

ಸವಲತ್ತು ತೆರವಿಗೆ ಅಮೆರಿಕದ ನಿರ್ಧಾರ

ದೆಹಲಿಯಲ್ಲಿ ನಿನ್ನೆ ನಡೆದ ಹೊಸ ಕೇಂದ್ರ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ಯೋಜನೆಗಳಗೆ ಒಪ್ಪಿಗೆ ನೀಡಲಾಯಿತು ಪ್ರಧಾನಮಂತ್ರಿ ಕಿಸಾನ್ ಸಮ್ನಾನ್ ನಿಧಿ ಯೋಜನೆಯನ್ನು ದೇಶದ ಎಲ್ಲ ರೈತರಿಗೂ ವಿಸ್ತರಿಸಲು ಸಂಪುಟ ಸಮಿತಿ ಸಭೆ ಅನುಮೋದನೆ ನೀಡಿತು ಇದುವರೆಗೆ ಎರಡು ಎಕರೆಗಿಂತ ಕಡಿಮೆ ಭೂಮಿಯುಳ್ಳ ರೈತರಿಗೆ ಮಾತ್ರ ಈ ಯೋಜನೆ ಅನ್ನಯವಾಗುತ್ತಿತ್ತು

ಈ ಯೋಜನೆಯಡಿ ಪ್ರತಿ ವರ್ಷ ಮೂರು ಕಂತುಗಳಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಯನ್ನು ರೈತರಿಗೆ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾದ ಮತ್ತೊಂದು ಮಹತ್ವದ ನಿರ್ಣಯವೆಂದರೆ ಎಲ್ಲಾ ಸಣ್ಣ ವ್ಯಾಪಾರಿಗಳು ಪಿಂಚಣಿ ಪಡೆಯಬಹುದಾದ ಶ್ರಧಾನ ಮಂತ್ರಿ ಕಿಸಾನ್ ಪಿಂಚಣಿ ಯೋಜನೆಗೆ ಸಂಪುಟವು ಸಮ್ನತಿ ನೀಡಿದೆ ಈ ಯೋಜನೆಯಂತೆ ಎಲ್ಲ ಕಿರಾಣಿ ಅಂಗಡಿ ಮಾಲೀಕರು ಚಲ್ಲರೆ ವ್ಯಾಪಾರಿಗಳು ಮತ್ತು ಸ್ವಯಂ ಉದ್ಯೋಗಿಗಳು ಅರವತ್ತು ವರ್ಷ ಪೂರ್ಣಗೊಂಡ ಬಳಿಕೆ ಮಾಸಿಕ ಮೂರು ಸಾವಿರ ರೂಪಾಯಿ ಪಿಂಚಣಿ ಪಡೆಯಬಹುದಾಗಿದೆ ಎಂದೂ ನರೇಂದ್ರ ಸಿಂಗ್ ತೋಮಾರ್ ತಿಳಿಸಿದರು

ಜಾನುವಾರು ಕಾಲು ಬಾಯಿ ರೋಗ ನಿಯಂತ್ರಿಸಲು ಸಹ ಕೇಂದ್ರ ಸಂಪುಟ ವಿಶೇಷ ಯೋಜನೆಯೊಂದನ್ನು ಜಾರಿಗೆ ತರಲು ಸಮ್ನತಿ ನೀಡಿದೆ

ಕುರಿ ಆಡು ಮತ್ತು ಹಂದಿಗಳನ್ನು ಸಾಮಾನ್ನವಾಗಿ ಈ ರೋಗ ಬಾಧಿಸುತ್ತದೆ

ಸಂಪುಟ ಸಭೆಯ ಬಳಕ ಸರಣಿ ಟ್ನೀಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರದಲ್ಲಿ ಅಧಿಕಾರಕ್ಷೆ ಬಂದ ನೂತನ ಸರ್ಕಾರ ಹಲವು ಮಹತ್ತದದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಚುನಾವಣೆ ಪ್ರಣಾಳಕೆಯಲ್ಲಿ ಕೊಟ್ಲ ಭರವಸೆ ಈಡೇರಿಸಲು ಬಿಜೆಪಿ ಬದ್ದವಾಗಿದೆ ರೈತರು ವ್ಯಾಪಾರಸ್ವರು ಕೈಗಾರಿಕೋದ್ದಮಿಗಳ ಹಿತದೃಷ್ಷಿಯಿಂದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ದೇಶದ ಜನತೆಯನ್ನು ಸಬಲೀಕರಣಗೊಳಿಸಲು ಶ್ರಮವಹಿಸುವುದಾಗಿ ಹೇಳಿದ್ದಾರೆ ಇಸ್ತೋದ ಮಾಜಿ ಅಧ್ಯಕ್ಷ ಡಾ ಕಸ್ತೂರಿರಂಗನ್ ನೇತೃತ್ವದ ಸಮಿತಿ ರಾಷ್ಷೀಯ ಶಿಕ್ಷಣ ನೀತಿಯ ನೂತನ ಕರಡು ಪ್ರತಿಯನ್ನು ನಿನ್ನೆ ದೆಹಲಿಯಲ್ಲಿ ಮಾನವ ಸಂಪನ್ನೂಲ ಅಭಿವ್ಯದ್ದಿ ಖಾತೆ ಸಚಿವ ರಮೇಶ್ ಪೋಖರಿಯಾಲ್ ನಿಶಾಂಕ್ ಅವರಿಗೆ ಹಸ್ತಾಂತರಿಸಿತು

ರಾಷ್ವೀಯ ಶಿಕ್ಷಣ ಆಯೋಗ ರೂಪಿಸುವುದು ಮತ್ತು ಖಾಸಗಿ ಶಾಲೆಗಳ ಅನಿಯಂತ್ರಿತ ಶುಲ್ತ ಹೆಚ್ಚಳ ತಡೆಯುವುದು ಸೇರಿದಂತೆ ಹಲವು ಶಿಫಾರಸುಗಳನ್ನು ಈ ಸಮಿತಿ ಮಾಡಿದೆ ವಿಶ್ವವಿದ್ಯಾಲಯ ಮತ್ತು ಕಾಲೇಜುಗಳಲ್ಲಿ ಗಣಿತ ಬಾಹ್ಲಾಕಾಶ ತತ್ವಶಾಸ್ತ ಮನಶಾಸ್ತ ಯೋಗ ಮುಂತಾದ ವಿಷಯಗಳ ಕುರಿತು ಪಠ್ಮಕ್ರಮದಲ್ಲಿ ಅಳವಡಿಸಬೇಕು ಎಂದು ಸಮಿತಿ ಶಿಫಾರಸು ಮಾಡಿದೆ

ನಂತರ ಇದೇ ಮೊದಲನೆ ಬಾರಿಗೆ ಕಸ್ತೂರಿರಂಗನ್ ನೇತೃತ್ವದ ಸಮಿತಿ ರಚಿಸಲಾಗಿದೆ

ನೂತನ ಸಂಸದರು ಸಭೆ ಸೇರಿ ಸೋನಿಯಾಗಾಂಧಿ ಅವರನ್ನು ಸಂಸದೀಯ ಮಂಡಳಿಯ ನಾಯಕರನ್ನಾಗಿ ಆಯ್ಲೆ ಮಾಡಿದರು ಇದೇ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ಗಾಂಧಿ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು

ಭಾರತೀಯ ವಾಯುಪಡೆ ಐಎಫ್ ವಾಯುಯಾನದ ಎಲ್ಲ ಮಾರ್ಗಗಳಲ್ಲಿ ವಿಧಿಸಲಾಗಿದ್ದ ತಾತ್ನಾಲಿಕ ನಿರ್ಬಂಧಗಳನ್ನು ತೆರವುಗೊಳಿಸಿದೆ

ಪಾಕಿಸ್ತಾನದ ವಾಯುಪ್ರದೇಶದಲ್ಲಿ ಹಾದುಹೋಗುವ ಯಾವುದೇ ವಿಮಾನ ಭಾರತಕ್ಕೆ ಪ್ರವೇಶಿಸಲು ಇಲ್ಲವೇ ಆ ಮಾರ್ಗದಿಂದ ನಿರ್ಗಮಿಸುವುದಕ್ಕೆ ಭಾರತ ನಿಷೇಧ ಹೇರಿತ್ತು

ಕಾಶ್ಮೀರ ಕಣಿವೆಯಲ್ಲಿ ಹಿಂಸಾಚಾರವನ್ನು ಬೆಂಬಲಿಸಲು ಐವರು ಯುವಕರು ವಿವಿಧ ಭಯೋತ್ವಾದನ ಸಂಘಟನೆಗಳಿಗೆ ಸೇರ್ಪಡೆಯಾಗಿದ್ದಾರೆಂಬ ಅಂಶ ಪತ್ತೆಯಾಗಿದೆ ರಾಜ್ಯ ಪೊಲೀಸರು ಈ ವಿಷಯವನ್ನು ದೃಢಪಡಿಸಿದ್ದು

ಭದ್ರತಾ ದೃಷ್ಟಿಯಿಂದ ಈ ಯುವಕರ ಬಗ್ಗೆ ಮಾಹಿತಿಯನ್ನು ಗೌಪ್ಯವಾಗಿಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಒಡಿತಾ ವಿಧಾನಸಭೆಯ ನೂತನ ಸಭಾಧ್ಯಕ್ಷರಾಗಿ ರಾಜ್ಯ ಮಾಜಿ ಸಚಿವ ಬಿಜು ಜನತಾದಳದ ಹಿರಿಯ ಮುಖಂಡ ಸೂರ್ಯನಾರಾಯಣ ಪಾತ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ನೂತನ ಸಭಾಧ್ಯಕ್ಷರ ಹೆಸರನ್ನು ವಿಧಾನಸಭೆಯಲ್ಲಿ ಮಂಡಿಸಿದರು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಬಿಕ್ರಂ ಅರುಖ್ ಅವರು ಸಭಾಧ್ಯಕ್ಷರ ಹೆಸರನ್ನು ಅನುಮೋದಿಸಿದರು

ಭಾರತದಿಂದ ಯಾವುದೇ ಸರಕುಗಳು ಅನುಮತಿ ಇಲ್ಲದೆ ಅಮೆರಿಕಗೆ ಮಾರಾಟ ಮಾಡುವಂತಿಲ್ಲ ಎಂದು ಸ್ಪಷ್ಟಪಡಿಸಿದೆ

ಈ ನಿರ್ಬಂಧನೆಯಿಂದ ವಹಿವಾಟಗೆ ಹಿನ್ನೆಡೆಯಾಗಲಿದೆ ಎಂದು ವರದಿಯಾಗಿದೆ ಭಾರತ ಆಸ್ಲೆಲಿಯಾ ಜಪಾನ್ ಮತ್ತು ಅಮೆರಿಕ ದೇಶಗಳು ಉಚಿತ ಮುಕ್ತ ಹಾಗೂ ಸಮ್ಖದ್ದಿ ಇಂಡೋ ಫೆಸಿಫಿಕ್ ಪ್ರಾದೇಶಿಕ ಮೌಲ್ಲಗಳ ಸ್ಥಾಪನೆಗೆ ಬದ್ದವಾಗಿರುವುದಾಗಿ ವಿದೇಶಾಂಗ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ ಈ ನಾಲ್ಕೂ ದೇಶಗಳು ಥೈಲೆಂಡ್ನ ರಾಜಧಾನಿ ಬ್ಯಾಂಕಾಕ್ನಲ್ಲಿ ನಿನ್ನೆ ನಡೆದ ಸಮ್ಮೇಳನದಲ್ಲಿ ಈ ನಿರ್ಧಾರಕ್ಕೆ ಬಂದವೆಂದು ತಿಳಿಸಲಾಗಿದೆ ಆಸಿಯಾನ್ ರಾಷ್ಸಗಳ ಬೆಂಬಲದೊಂದಿಗೆ ಇಂಡೋ ಪೆಸಿಫೆಕ್ ವಲಯದ ಪ್ರಾದೇಶಕ ಒಕ್ಕೂಟಗಳು ಮೂಲ ಸೌಕರ್ಯ ಅಭಿವೃದ್ದಿ

ಜೈಪ್ ಎ ಮೊಹಮ್ಸದ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಪ್ರಕರಣ ಹಿನ್ನೆಲೆಯಲ್ಲಿ ಮೂವರು ಭಯೋತ್ವಾದಕರಿಗೆ ಪಾಕಿಸ್ತಾನ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ ಕಳೆದ ಫೆಬ್ರವರಿಯಲ್ಲಿ ಕಾಶ್ನೀರದ ಪುಲ್ವಾಮಾದಲ್ಲಿ

ಮತ್ತೊಂದು ಪಂದ್ಲದಲ್ಲಿ ಉಕ್ರೇನ್ನ ಎಲಿನಾ ಸ್ವಿಟೋಲಿನಾ ಕೂಡ ಸೋತು ಕಣದಿಂದ ಹೊರ ನಡೆದಿದ್ದಾರೆ

ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿಂದು ಎರಡು ಪಂದ್ಲಗಳು ನಡೆಯಲಿವೆ